ಎಸ್ ಯಡಿಯೂರಪ್ಪ ಎಲ್ಲ ಇಲಾಖೆಗಳ ಒರಿಯ ಅಧಿಕಾರಿಗಳೊಂದಿಗೆ ಇಂದು ಸಭೆ ನಡೆಸಿದರು ಸಮಾಜ ಕಲ್ಕಾಣ ಇಲಾಖೆ ಗ್ರಾಮೀಣಾಭವೃದ್ದಿ ಹಾಗೂ ಪಂಚಾಯತ್ ರಾಜ್ ಇಲಾಖೆ ವಸತಿ ಇಲಾಖೆ ಸೇರಿದಂತೆ ಪ್ರತಿ ಇಲಾಖೆಯ ಪ್ರಗತಿ ಪರಿತೀಲನೆ ನಡೆಸಲಾಯಿತು ಈ ವೇಳೆ ಮಾತನಾಡಿದ ಮುಖ್ಯಮಂತ್ರಿ ಐ ಎಸ್ ಯಡಿಯೂರಪ್ಪ ಬೆಳೆ ಪಾನಿ ಪರಿಪಾರ ಸಮರ್ಪಕವಾಗಿ ವಿತರಣೆಯಾಗದಿರುವ ಬಗ್ಗೆ ದೂರುಗಳು ಕೇಳಬರುತ್ತಿದ್ದು ಅಧಿಕಾರಿಗಳು ವಾಸ್ತಾವಿಕ ಪರಿಸ್ಥಿತಿಯನ್ನು ಅರಿತು ಸರಿಪಡಿಸಬೇಕು ವಾರದೊಳಗೆ ಪರಿಪಾರ ಎತರಣೆ ಮಾಡದಿದ್ದಲ್ಲಿ ತ್ರಮ ಕೈಗೊಳ್ಳಲಾಗುವುದು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ತಾಲೂಕು ಮಟ್ಟದಲ್ಲಿ ಆಡಳಿತವನ್ನು ಬಗಿಗೊಳಿಸುವ ಅಗತ್ಯವಿದೆ

ಉಪ ಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಸಚಿವರಾದ ಕೆ

ಸೋಮಣ್ಣ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ವಿಜಯ್ ಭಾಸ್ಕರ್ ಸೇರಿದಂತೆ ವಿವಿಧ ಇಲಾಖೆಗಳ ಹಿರಿಯ ಅಧಿಕಾರಿಗಳು ಪಾಜರಿದ್ದರು

ಜಿಲ್ಲಾಧಿಕಾರಿ ಆರ್ ಲತಾ ಮತ್ತು ಜಿಲ್ಲಾ ಪಂಜಾಯತ್ ಮುಖ್ಯ ಕಾರ್ಯ ನಿರ್ವಾಪಕ ಅಧಿಕಾರಿ ಬಿ

ರಾಜ್ಯ ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳು

ಈ ಸಮಯದಲ್ಲಿ ಯಾವುದೇ ಸಭೆಗಳನ್ನು ನಡೆಸದೇ ಸಾರ್ವಜನಿಕರನ್ನು ಬೇಟ ಮಾಡಲು ಅವಕಾಶ ಕಲ್ಪಿಸುವಂತೆ ಸೂಚನೆ ನೀಡಲಾಗಿದೆ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಮತ್ತು ಸಂಸತ್ ಸದಸ್ಕರನ್ನು ಕ್ಷೇತ್ರದ ಅಭಿವೃದ್ದಿ ಕಾರ್ಯಗಳ ಕುರಿತು ಚರ್ಚಿಸಲು ಕಚೇರಿಯ ಎಲ್ಲಾ ವೇಳೆಯಲ್ಲಿ ಬೇಟ ಮಾಡಲು ಸೂಚನೆ ನೀಡಲಾಗಿದೆ ಎಂದು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯ ಪೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಎ ಮಂಜುಳ ತಿಳಿಸಿದ್ದಾರೆ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಪೋಲೀಸ್ ಇಲಾಖೆ ನೂತನವಾಗಿ ಸುರಕ್ಷಾ ಆಪ್ ಪರಿಚಯಿಸಿದ್ದು ಮಹಿಳಾ ಸುರಕ್ಷತ ನಿಟ್ಟನಲ್ಲಿ ಇದೊಂದು ಅಕ್ಕುತ್ತಮ ತ್ರಮವಾಗಿದೆ ಎಂದು ರೈಲ್ವೇ ಇಲಾಖೆ ಕೋಲೀಸ್ ಮಹಾನಿರ್ದೇಶಕಿ ರೂಪಾ ಮುದ್ಗಿಲ್ ತಿಳಿಸಿದ್ದಾರೆ ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು ಇತ್ತೀಚನ ದಿನಗಳಲ್ಲಿ ಎಲ್ಲ ಪ್ರಮುಖ ನಗರಗಳಲ್ಲಿ ಇಂತಪ ಆ್ಯಪ್ಗಳು ಕಾರ್ಯನಿರ್ವಹಿಸುತ್ತಿದ್ದು ಮಹಿಳೆಯರು ಅದರ ಸದುಪಯೋಗ ಪಡೆದುಕೊಳ್ಳಬೇಕು ಸುರಕ್ಷಾ ಆವ್ನ್ನು ತಮ್ಮ ಮೊಬೈಲ್ ಕೋನ್ಗಳಲ್ಲಿ ಡೌನ್ಲೋಡ್ ಮಾಡಿಟ್ಟುಕೊಳ್ಳುವ ಮೂಲಕ ಆಪಾಯಕ್ಕೆ ಸಿಲುಕಿರುವ ಮಹಿಳೆಯರು ಶೀಘ ಪೋಲೀಸ್ ಸಹಾಯ ಪಡೆಯಬಹುದು ಎಂದು ಆವರು ಪೇಳಿದರು ಮಹಿಳೆಯರು ಅವಾಯದ ಸಂದರ್ಭದಲ್ಲಿ ಆಪ್ ಬಳಸುವ ಮೂಲಕ ಪೋಲೀಸ್ ಕಂಟ್ರೋಲ್ ರೂಂಗೆ ತಾವಿರುವ ಸ್ವಳದ ಗುರುತು ತಿಳಿಯುವಂತೆ ಮಾಡಬಹುದು ಮಹಿಳೆಯರ ಮೇಲಿನ ದೌರ್ಜನ್ನ ಪ್ರಕರಣಗಳನ್ನು ನಿಯಂತ್ರಿಸುವಲ್ಲಿ ಸುರಕ್ಷಾ ಆಪ್ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲಿದೆ ಎಂದು ರೂಪಾ ಮೌದ್ಧಿಲ್ ತಿಳಿಸಿದರು

ದಾವಣಗೆರೆಯಲ್ಲಿಂದು ಪ್ರಧಾನಮಂತ್ರಿ ಮಾತ್ಯ ವಂದನಾ ಸಪ್ತಾಪ ಮತ್ತು ಪೋಷಣ್ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ರಾಜ್ಯದ ಪತ್ತೊಂಬತ್ತು ಜಿಲ್ಲೆಗಳಲ್ಲಿ ಪೋಷಣ್ ಅಭಿಯಾನ ಅರಂಭವಾಗಿದ್ದು ಅಭಿಯಾನದಡಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಈ ಮಾಸಾಂತ್ಯದೊಳಗೆ ಸ್ನೇಹ ಆ್ಯಪ್ ವುಳ್ಳ ಮೊಬೈಲ್ ನೀಡಲಾಗುವುದು ಎಂದರು

ಸಂಸತ್ ಭವನ ಸಂಕೀರ್ಣದಲ್ಲಿ ಇಡಲಾಗಿರುವ ಪುತಾತ್ಮರ ಭಾವಚಿತ್ರಗಳಿಗೆ ಉಪರಾಷ್ಟಪತಿ ಎಂ ವೆಂಕಯ್ಕ ನಾಯ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ ಶಾ ಮಾಜಿ ಪ್ರಧಾನಿ ಮನ ಮೋಪನ್ ಸಿಂಗ್ ರಾಜ್ಯ ಸಭೆಯಲ್ಲಿನ ವಿರೋಧಿ ನಾಯಕ ಗುಲಾಂ ನಟಿ ಆಜಾದ್ ಪಲವಾರು ಸಚಿವರು ಸಂಸದರು ಮಷ್ನಮನ ಸಲ್ಲಿಸಿದರು